ಪ್ರಧಾನಮಂತಿ ನರೇಂದ ಮೋದಿ ಅವರಿಂದ ಮಣಿಪುರ ಮತ್ತು ಅಸ್ವಾಂ ರಾಜ್ಯಗಳಲ್ಲಿ ಇಂದು ಹಲವಾರು ಅಭಿವ್ಬದ್ದಿ ಯೋಜನೆಗಳಿಗೆ ಚಾಲನೆ

ಕರ್ನಾಟಕದ ಧಾರವಾಡದಲ್ಲಿ ಲಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭ

ಪ್ರತಿಭಾವಂತ ಯುವ ಉದ್ಯಮಿಗಳಿಗೆ ಇಂದು ರಾಷ್ಟೀಯ ಪ್ರಶಸ್ತಿಗಳ ಪ್ರದಾನ

ಫೂಲ್ಕ ಅವರಿಂದ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಈಶಾನ್ಯ ಭಾರತ ರಾಜ್ಯಗಳಾದ ಮಣಿಪುರ ಮತ್ತು ಅಸ್ಪಾಂಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿ ಆರಂಭವಾಗಿದೆ ಎರಡೂ ರಾಜ್ಯಗಳಲ್ಲಿ ಹಲವಾರು ಅಭಿವ್ಬದ್ದಿ ಯೋಜನೆಗಳಿಗೆ ಅವರು ಶಂಕುಸ್ಶಾಪನೆ ಮತ್ತು ಚಾಲನೆ ನೀಡಲಿದ್ದಾರೆ ಇದೀಗ ಪ್ರಧಾನಮಂತ್ರಿಗಳು ಮಣಿಪುರದ ರಾಜಧಾನಿ ಇಂಫಾಲದಲ್ಲಿ ನಡೆದಿರುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಭಾರತ ಮ್ಯಾನ್ಮಾರ್ ಗಡಿಯಲ್ಲಿರುವ ಮೊರೆ ಪಟ್ಟಣದಲ್ಲಿ ಸಂಯೋಜಿತ ಚೆಕ್ಪೋಸ್ಟ್ಗೆ ಚಾಲನೆ ಬಹು ನಿರೀಕ್ಷಿತ ದೊಲಾಯ್ದಾವಿ ಬರಾಜ್ನ ಬಹು ಉದ್ಲೇಶಿತ ಯೋಜನೆ ಸಾವೋನ್ಬರ್ಗ್ನಲ್ಲಿ ಭಾರತೀಯ ನಿಯಂತ್ರಣ ನಿಗಮದ ಗೋದಾಮಿನ ಉದ್ಘಾಟನೆ ಮತ್ತು ತಂಗಲ್ ಸುರುಂಗ್ ಎಂಬಲ್ಲಿ ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಕಾಂಪ್ಲೆಕ್ಸ್ ಉದ್ಘಾಟನೆ ನೆರವೇರಿಸಲಿದ್ದಾರೆ

ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ನರೇಂದ್ರ ಮೋದಿ ಅವರು ಈಗಾಗಲೇ ಹತ್ತಾರು ಬಾರಿ ಈಶಾನ್ಯ ರಾಜ್ಯಗಳಿಗೆ ಭೇಟಿ ನೀಡಿದ್ದರೂ ಸಹ ಇದು ಬರಾಕ್ ಕಣಿವೆಗೆ ಅವರ ಪ್ರಥಮ ಭೇಟಿಯಾಗಿದೆ

ಅಹಮದ್ ಪಟೇಲ್ ಅಕ್ರಮ ಎಸಗಿರುವುದರಿಂದ ಅವರ ಆಯ್ಕೆಯನ್ನು ರದ್ದುಪಡಿಸಬೇಕು ಎಂದು ಪರಾಜಿತ ಅಭ್ಯರ್ಥಿ ಬಿಜೆಪಿಯ ಬಲವಂತ ಸಿನ್ಹಾ ರಜಪೂತ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದರು

ಈ ಆದೇಶ ರದ್ದುಪಡಿಸುವಂತೆ ಪಟೇಲ್ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದರು

ಈ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಪ್ರಯಾಸದ ಗೆಲುವು ಸಾಧಿಸಿದ್ದರು ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಪ್ರತಿಪಕ್ಷ ನಾಯಕರನ್ನು ಬಿಜೆಪಿ ಸಂಸದೀಯ ಮಂಡಳಿ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ ನವದೆಹಲಿಯಲ್ಲಿ ನಿನ್ನೆ ನಡೆದ ಬಿಜೆಪಿ ಸಂಸದೀಯ ಮಂಡಳಿ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕೈಗೊಳ್ಳಲಾಯಿತು ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಮತ್ತು ಹಿರಿಯ ನಾಯಕ ಜೆಪಿ ನಡ್ಡಾ ಮೂರು ರಾಜ್ಯಗಳಲ್ಲಿ ಬಿಜೆಪಿಯ ಪ್ರತಿಪಕ್ಷ ನಾಯಕರನ್ನು ಆಯ್ಕೆ ಮಾಡಲಾಗಿದೆ ಮುಂದಿನ ಕಾರ್ಯತಂತ್ರಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದರು ಪಕ್ಷದ ಮುಖ್ಯ ಕಚೇರಿಯಲ್ಲಿ ನಡೆದ ಈ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟಾಧ್ಯಕ್ಷ ಅಮಿತ್ ಶಾ ಗೃಹ ಸಚಿವ ರಾಜನಾಥ್ ಸಿಂಗ್ ಅರುಣ್ ಜೇಟ್ಲಿ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು

ದೇಶೀಯ ಯೋಜನೆಗಳಿಗೆ ಅಗತ್ಯವಿರುವ ಪ್ರಮಾಣಕ್ಕಿಂತ ಹೆಚ್ಚಾಗಿ ಕಲ್ಲಿದ್ದಲು ದಾಸ್ತಾನಿಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ಕರ್ನಾಟಕದ ಧಾರವಾಡದಲ್ಲಿ ಲಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭವಾಗಿದೆ ಈಗ ಸ್ವಲ್ಪ ಹೊತ್ತಿಗೆ ಮುನ್ನ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕ್ಬಡಿ ವಿಶ್ವ ವಿದ್ಯಾಲಯದ ಆವರಣದಲ್ಲಿ ಸಮ್ಮೇಳನಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಕೆಸಿದಿ ಆವರಣದ ಸಂಸ್ಥಾಪಕರಾದ ಸರ್ ಸಿದ್ದಪ್ಪ ಕಂಬಳಿ ಅರಟಾಳ ರುದ್ರಗೌಡರು ಹಾಗೂ ರೊದ್ದ ಶ್ರೀನಿವಾಸ ರಾಯರ ಪುತ್ತಳಿಗಳಿಗೆ ಹಾಗೂ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಸಮ್ಮೇಳನಾಧ್ಯಕ್ಷ ಡಾ ಚಂದ್ರಶೇಖರ ಕಂಬಾರ ಸೇರಿದಂತೆ ಹಲವು ಗಣ್ಯರು ಮಾಲಾರ್ಪಣೆ ಮಾಡಿದರು ನಂತರ ಅಲಂಕ್ಷತ ಸಾರೋಟಿನಲ್ಲಿ ಸಮ್ಮೇಳನಾಧ್ಯಕ್ಷ ಡಾ ಚಂದ್ರಶೇಖರ ದಂಪತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ ಮನು ಬಳಿಗಾರ ಅವರನ್ನು ಮೆರವಣಿಗೆ ಕೊಂಡೊಯ್ಯಲಾಯಿತು

ಕನ್ನಡ ಧ್ಲಜದ ಕೆಂಪು ಹಳದಿ ಪುಗ್ಗೆಗಳು ಆಗಸದಲ್ಲಿ ಆಕರ್ಷಕ ಚೆತ್ತಾರ ಮೂಡಿಸಿದವು

ದೇಶಪಾಂಡೆ ಅವರು ರಾಷ್ಟ್ರ ಧ್ವಜ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ

ಲಿಂಗರಾಜ ಅಂಗಡಿ ನಾಡಧ್ಲಜ ಆರೋಹಣ ಮಾಡಿದರು

ಕನ್ನಡ ಸಾಹಿತ್ಯ ವೈಚಾರಿಕತೆ ವಿಶಿಷ್ಟ ಸಾಹಿತ್ಯ ಪ್ರಭೇದಗಳ ಕುರಿತು ಚರ್ಚೆ ನಡೆಯಲಿದೆ

ಬರುವ ಭಾನುವಾರದಂದು ಬೆಳಗ್ಗೆ ಸನ್ಮಾನ ಸಮಾರಂಭ ಕವಿಗೋಷ್ಟಿ ಬಹಿರಂಗ ಅಧಿವೇಶನದ ಬಳಿಕ ಸಮಾರೋಪ ಸಮಾರಂಭ ನಡೆಯಲಿದೆ ಮೂರನೇ ಆವೃತ್ತಿಯ ರಾಷ್ಟೀಯ ಉದ್ಯಮಶೀಲ ಪ್ರಶಸ್ತಿ ಸಮಾರಂಭ ನವದೆಹಲಿಯಲ್ಲಿ ಇಂದು ಸಂಜೆ ನಡೆಯಲಿದೆ ಕೇಂದ್ರ ಕೌಶಲ್ಯ ಅಭಿವ್ಬದ್ದಿ ಮತ್ತು ಉದ್ಯಮಶೀಲ ಸಚಿವಾಲಯದ ವತಿಯಿಂದ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಯುವ ಉದ್ಯಮಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು

ಮಹಿಳೆಯರು ದಿವ್ಯಾಂಗರು ಪರಿಶಿಷ್ಟ ಜಾತಿ ಪಂಗಡ ಮತ್ತು ಬುಡಕಟ್ಟು ಸಮುದಾಯದ ಉದ್ಯಮಿಗಳು ಹಾಗೂ ಸೀಮಿತ ಅವಕಾಶಗಳಿರುವ ಪ್ರದೇಶಗಳಲ್ಲಿ ಉದ್ಯಮಗಳನ್ನು ಸ್ಥಾಪಿಸಿರುವ ಯುವ ಜನರಿಗೆ ಸರ್ಕಾರ ವಿಶೇಷ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಿದೆ ಆಮ್ ಆದ್ಮಿ ಪಕ್ಷದ ಹಿರಿಯ ನಾಯಕ ಹೆಚ್

ಫೂಲ್ಕಾ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ

ಹೊಸ ದೆಹಲಿಯಲ್ಲಿ ಇಂದು ಸುದ್ದಿಗೋಡ್ಡಿಯಲ್ಲಿ ಪಕ್ಷ ತೊರೆಯುವ ತಮ್ಮ ನಿರ್ಧಾರಕ್ಕೆ ಕಾರಣ ವಿವರಿಸುವುದಾಗಿ ಅವರು ಟ್ವೀಟ್ ಮಾಡಿದ್ದಾರೆ

ನಡ್ಲಾ ಅವರನ್ನು ಈ ಸಾರ್ವತ್ರಿಕ ಆರೋಗ್ಯ ಯೋಜನೆಯ ಆರಂಭಕ್ಕಾಗಿ ಅಭಿನಂದಿಸಿದ್ದಾರೆ

ಅಂಟಾರ್ಟಿಕಾದ ಅತ್ಯಂತ ಎತ್ತರವಾದ ಪರ್ವತ ಮೌಂಟ್ ವಿನ್ಸನ್ ಏರಿರುವ ಅರುಣಿಮಾ ಸಿನ್ಹಾ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಅರುಣಿಮಾ ಅವರು ಮೌಂಟ್ ವಿನ್ಸನ್ ಏರಿರುವ ವಿಶ್ವದ ಪ್ರಥಮ ದಿವ್ಯಾಂಗ ಮಹಿಳೆ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ ಅರುಣಿಮಾ ಅವರ ಈ ಯಶಸ್ಸು ಅವರನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದಿದೆ ಮತ್ತು ದೇಶಕ್ಕೆ ಹೆಮ್ಮೆ ಮೂಡಿಸಿದೆ ಎಂದು ಪ್ರಧಾನಮಂತ್ರಿಗಳು ಬಣ್ಣಿಸಿದ್ದಾರೆ ಇದು ಅವರ ಅಚಲ ಪರಿಶ್ರಮ ಮತ್ತು ಬದ್ದತೆಗೆ ಸಂದ ಬಹುದೊಡ್ಡ ಗೌರವವಾಗಿದೆ ಎಂದು ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ